ಆದಾಯಕ್ಕೂ ಮೀರಿದ ಆಸ್ತಿಗಳಿಗೆ ಶ್ರಕರಣದಲ್ಲಿ ದೆಹಲಿ ಸಚಿವ ಸತ್ನೇಂದರ್ ಕುಮಾರ್ ಜೈನ್ ಅವರ ವಿರುದ್ದ ತನಿಖೆಗೆ ಸಿಬಿಐಯಿಂದ ಅನುಮತಿ

ಇನ್ನು ವಿಶ್ವಕಪ್ ಪುರುಷರ ಹಾಕಿ ಪಂದ್ವಾವಳಿ ಭುವನೇಶ್ವರದಲ್ಲಿ ಇಂದು ಸಂಜೆ ಆಸ್ವೇಲಿಯಾ ಐರ್ನೈಂಡ್ ಮತ್ತು ಇಂಗ್ಲೇಂಡ್ ಚೀನಾ ಹಣಾಹಣೆ

ಕೃಷಿ ವಲಯದಲ್ಲಿ ಸುಕ್ವರ ಅಭಿವೃದ್ದಿಗೆ ಕೈಗೊಳ್ಳದೇಕಾದ ಕ್ರಮಗಳ ಕುರಿತು ಶೃಂಗಸಭೆಯಲ್ಲಿ ಚರ್ಚೆ ನಡೆಯಲಿದೆ ಉಚಿತ ಮತ್ತು ಸುಸ್ಹಿರ ಅಭಿವೃದ್ದಿಗೆ ಒಮ್ಮತ ಈ ಬಾರಿಯ ಘೋಷ ವಾಕ್ಲವಾಗಿದೆ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶೃಂಗಸಭೆಯಲ್ಲಿ ಭಾಷಣ ಮಾಡಲಿದ್ದಾರೆ ಜನತೆ ಮೊದಲು ಎಂಬ ಆಶಯ ಕುರಿತ ಚರ್ಚೆಯ ನೇತೃತ್ವವನ್ನು ಮೋದಿ ವಹಿಸಲಿದ್ದಾರೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖರೆ ಹೇಳದ್ದಾರೆ ಸ್ತಿಲ್ ಇಂಡಿಯಾ ಡಿಜೆಟಲ್ ಇಂಡಿಯಾ ಮುದ್ರಾ ಯೋಜನೆ ಜೆಎಸ್ಟ ಸೇರಿದಂತೆ ಸರ್ಕಾರದ ವಿವಿಧ ಕ್ರಮಗಳ ಕುರಿತು ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ ಆರ್ಥಿಕ ಅಪರಾಧಿಗಳು ಮತ್ತು ಭಯೋತ್ವಾದನೆಗೆ ಹಣಕಾಸು ನೆರವು ನೀಡುವವರ ವಿರುದ್ದ ಕಠಿಣ ಕ್ರಮ ಕ್ಕೆಗೊಳ್ಳಲು ಅಂತಾರಾಷ್ಷೀಯ ಸಹಕಾರ ಅಗತ್ನವಿದೆ ಎಂದು ಪ್ರಧಾನಿ ಪ್ರತಿಪಾದಿಸಿದ್ದಾರೆ ಶೃಂಗಸಭೆಯ ನೇಪಥ್ವದಲ್ಲಿ ಚೀನಾ ಅಧ್ಯಕ್ಷ ಜರ್ಮನಿಯ ಚಾನ್ಲೆಲರ್ ಸ್ಪೇನ್ ಪ್ರಧಾನಿ ವಿಶ್ವಸಂಸ್ಟೆಯ ಮಹಾಕಾರ್ಯದರ್ಶಿ ಸೇರಿದಂತೆ ಬ್ರಿಕ್ಲ್ ರಾಷ್ಟಗಳ ಮುಖ್ಯಕ್ಹರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚರ್ಚೆ ನಡೆಸಲಿದ್ದಾರೆ ಸಾಂಪ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಅರ್ಜೆಂಟನಾಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸೌದಿ ರಾಜ ಮೊಹಮದ್ ಬಿನ್ ಸಲ್ನಾನ್ ಅವರೊಂದಿಗೆ ಮಾತುಕತೆ ನಡೆಸಿದರು ಭಾರತ ಮತ್ತು ಸೌದಿ ರಾಷ್ಟಗಳ ನಡುವೆ ಬಾಂಧವ್ದ ಬಲವರ್ಧನೆ ಕುರಿತು ಚರ್ಚಿಸಿದರು ತಂತ್ರಜ್ಞಾನ ಮೂಲಸೌಕರ್ಯ ನವೀಕರಿಸಬಹುದಾದ ಇಂಧನ ಆಹಾರ ಭದ್ರತೆ ರಕ್ಷಣಾ ವಲಯಗಳಲ್ಲಿ ಸೌದಿ ರಾಷ್ಲದ ಬಂಡವಾಳ ಹೂಡಿಕೆ ಉತ್ತೇಜಿಸುವತ್ತ ಚರ್ಚೆ ಕೇಂದ್ರೀಕೃತವಾಗಿತ್ತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಮೂಲಗಳು ತಿಳಿಸಿವೆ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆ್ಲಂಟೊನಿಯೋ ಗ್ಲುಟೆರಸ್ ಅವರೊಂದಿಗೂ ಸಭೆ ನಡೆಸಿದ ಮೋದಿ ಹವಾಮಾನ ವೈಪರೀತ್ಯ ಸಮಸ್ನೆ ನಿರ್ವಹಣೆಯಲ್ಲಿ ಭಾರತದ ಪಾತ್ರ ಕುರಿತು ಚರ್ಚಿಸಿದರು ವಾರಣಾಸಿಯಲ್ಲಿ ನಡೆಯುವ ಪ್ರವಾಸಿ ಭಾರತ್ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಅನಿವಾಸಿ ಭಾರತೀಯರಿಗೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಆಹ್ವಾನ ನೀಡಿದ್ದಾರೆ ಬ್ಯೂನಸ್ ಐರಿಸ್ನ ಲಾ ರೂರಲ್ ಫೇರ್ ಮೈದಾನದಲ್ಲಿ ಇಂದು ಆಯೋಜಿಸಲಾಗಿದ್ದ ಶಾಂತಿಗಾಗಿ ಯೋಗ ಕಾರ್ಕಕ್ರಮ ಉದ್ನೇಶಿಸಿ ಮಾತನಾಡಿದ ಶ್ರಧಾನಿ ಅನಿವಾಸಿ ಭಾರತೀಯರು ಬರುವಾಗ ತಮ್ಮ ಅರ್ಜೆಂಟೀನಾ ಸ್ನೇಹಿತರನ್ನು ಕರೆತನ್ನಿ ಅವರೂ ನೂತನ ಭಾರತದ ಅನುಭೂತಿ ಪಡೆಯಲಿ ಎಂದು ಮನವಿ ಮಾಡಿದರು ಭಾರತ ಹಾಗೂ ಅರ್ಜೆಂಟೀನಾ ನಡುವೆ ಹಲವು ವಿಷಯಗಳಲ್ಲಿ ಸಾಮ್ಯವಿದೆ ಎಂದ ಪ್ರಧಾನಿ ನೆಮ್ದಿ ಹಾಗೂ ಆರೋಗ್ಲಕರ ದೇಹಕ್ಕಾಗಿ ಯೋಗ ಅಗತ್ಯ ಯೋಗದಿಂದಾಗಿ ತನ್ನೊಳಗಿನ ಕುಟುಂಬ ಸಮಾಜ ಅಷ್ಲೇ ಮಾತ್ರವಲ್ಲ ವಿಶ್ವಾದ್ಯಂತ ಶಾಂತಿ ಮತ್ತು ಸಾಮರಸ್ನ ಮೂಡುತ್ತದೆ ಎಂದು ಹೇಳಿದರು

ರಾಜಸ್ಥಾನದಲ್ಲಿ ಪ್ರಚಾರದ ಅಭ್ಲರ ಜೋರಾಗಿದ್ದು ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ ಹಲವಾರು ಕಡೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರ ರೋಡ್ಶೋ ಸಾರ್ವಜನಿಕ ಸಭೆ ನಡೆಯುತ್ತಿವೆ ತೆಲಂಗಾಣದಲ್ಲಿ ಪ್ರಮುಖ ಪಕ್ಷಗಳು ತಮ್ಮ ಪ್ರಮುಖ ಹಾಗೂ ಹಿರಿಯ ನಾಯಕರನ್ನು ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿವೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಇಂದು ಸಿರ್ಪುರ್ ವಾರಂಗಲ್ ನಾಗಾರ್ಜುನ ಸಾಗರ್ ಹಾಗೂ ಪಡ್ನಗರ್ನಲ್ಲಿ ರ್ನಾಲಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಕಾಂಗ್ರೆಸ್ನ ಗುಲಾಮ್ನಬಿ ಅಜಾದ್ ಮಲ್ಲಿಕಾರ್ಜುನ ಖರ್ಗೆ ಇನ್ನಿತರ ಹಿರಿಯ ನಾಯಕರು ಹಲವು ಪ್ರದೇಶಗಳಲ್ಲಿ ಚುನಾವಣಾ ಪ್ರಚಾರದಲ್ಲಿ ಪಾರ್ಗೊಳ್ಳಲಿದ್ದಾರೆ ಸಾಂಪ್ ಪಶ್ಚಿಮ ಬಂಗಾಳದಲ್ಲಿ ಕಲ್ಲಿದ್ದಲು ನಿಕ್ಷೇಪ ಹಂಚಿಕೆ ಸಂಬಂಧಿಸಿದ ಕಲ್ಲಿದ್ದಲು ಹಗರಣ ಪ್ರಕರಣದಲ್ಲಿ ಕಲ್ಲಿದ್ದಲು ಮಾಜಿ ಕಾರ್ಯದರ್ಶಿ ಎಚ್

ಗುಪ್ತಾ ಅವರು ತಪ್ಪಿತಸ್ವರು ಎಂದು ದೆಹಲಿ ಕೋರ್ಟ್ ಪ್ರಕಟಿಸಿದೆ ಗುಪ್ತಾ ಅವರು ಭ್ರಷ್ಲಾಚಾರ ಹಾಗೂ ಅಪರಾಧಿ ಒಳ ಸಂಚು ನಡೆಸಿದ್ದಾರೆ ಎಂದು ನ್ಯಾಯಪೀಠ ಹೇಳಿದೆ ಗುಪ್ತ ಅವರೊಂದಿಗೆ ಬಾಸಗಿ ಸಂಸ್ಥೆ ವಿಕಾಸ್ ಮೆಟಲ್ ಮತ್ತು ಪವರ್ ಲಿಮಿಟೆಡ್ ಹಾಗೂ ಕಲ್ಲಿದ್ದಲು ಸಚಿವಾಲಯದ ಮಾಜಿ ಜಂಟಿ ಕಾರ್ಯದರ್ಶಿ ಕೆ

ಕ್ರೋಪ ಮತ್ತು ಅಂದಿನ ಕಲ್ಲಿದ್ದಲು ಸಚಿವಾಲಯದ ನಿರ್ದೇಶಕ ಕೆ

ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ದೆಹಲಿ ಆರೋಗ್ಯ ಸಚಿವ ಸತ್ಲೇಂದರ್ ಕುಮಾರ್ ಜೈನ್ ಅವರ ವಿರುದ್ದ ತನಿಖೆ ನಡೆಸಲು ಸಿಬಿಐಗೆ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ

ಸಾರ್ವಜನಿಕ ಸೇವೆಯಲ್ಲಿದ್ದಾಗ ಸಚಿವ ಸತ್ನೇಂದರ್ ಕುಮಾರ್ ಜೈನ್ ಆದಾಯಕ್ತೂ ಮೀರಿದ ಆಸ್ನಿ ಗಳಿಕೆ ಮಾಡಿದ್ದಾರೆಂದು ಆರೋಪಿಸಲಾಗಿತ್ತು

ಇದು ಸಚಿವರು ಹಾಗೂ ಅವರ ಸಹೋದ್ಯೋಗಿಗಳು ಹಣ ಅವ್ಲವಹಾರದಲ್ಲಿ ತೊಡಗಿರುವುದನ್ನು ತೋರಿಸುತ್ತದೆ

ಅಮುಲ್ ಪತಾಂಜಲಿ ಕೊಕಾ ಕೋಲಾ ಸೇರಿದಂತೆ ಅನೇಕ ದೇಶದ ಕಂಪನಿಗಳು ಬಂಡವಾಳ ಹೂಡಲು ಆಸಕ್ತಿ ತೋರಿಸಿವೆ ನಿನ್ನೆ ಆರಂಭವಾದ ಈ ಸಮ್ಮೇಳನವನ್ನು ಕೃಷಿ ಸಚಿವ ರಾಧಾ ಮೋಹನ್ ಸಿಂಗ್ ಉದ್ವಾಟಿಸಿದರು

ಈ ಪ್ರಕರಣ ಕುರಿತಂತೆ ಕೇಂದ್ರ ಆರೋಗ್ಯ ಸಚಿವಾಲಯ ರಚಿಸಿದ್ದ ತಜ್ಞರ ಸಮಿತಿ ತನಿಖೆ ನಡೆಸಿ ವರದಿ ಸಲ್ಲಿಸಿದ್ದು ಹಲವು ಶಿಫಾರಸುಗಳನ್ನು ಮಾಡಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ

ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಅಧ್ಲಕ್ಷರಾಗಿ ಅರವಿಂದ್ ಸಕ್ನೇನಾ ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಆಯೋಗದ ಹಿರಿಯ ಸದಸ್ಥರಾದ ಪ್ರೊ ಪ್ರದೀಪ್ ಕುಮಾರ್ ಜೋಷಿ ನವದೆಹಲಿಯಲ್ಲಿ ನಿನ್ನೆ ನಡೆದ ಸಮಾರಂಭದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಿದರು